ಈ ಯೋಜನೆಯು ಜಮ್ಮು ಕಾಶ್ವೀರ ಜನತೆಯ ಸಾರ್ವತ್ರಿಕ ಆರೋಗ್ಯ ರಕ್ಷಣೆಯನ್ನು ಖಚಿತಪಡಿಸುತ್ತದೆ

ಆ ರಾಜ್ಯದ ಎಲ್ಲಾ ಜನರ ಮತ್ತು ಸಮುದಾಯಗಳಿಗೆ ಗುಣಮಟ್ಟದ ಪಾಗೂ ಕೈಗೆಟಕುವ ಅಗತ್ತ ಆರೋಗ್ಯ ಸೇವೆಗಳನ್ನು ಈ ಯೋಜನೆಯು ಖಾತ್ರಿಪಡಿಸುತ್ತದೆ

ವಿಮೆ ವ್ಲಾಪ್ತಿಯಡಿ ಪಿಎಂ ಜಯ್ ಸೆಪತ್ ಯೋಜನೆ ಮುಂದುವರೆಯಲಿದೆ ಕೇಂದ್ರ ಗ್ನಪ ಸಚಿವ ಅಮಿತ್ ಷಾ ಜಮ್ಮ ಕಾಶ್ಮೀರ ಉಪರಾಜ್ನಪಾಲ ಮನೋಜ್ ಸಿನ್ವಾ ಸಹ ಈ ಸಂದರ್ಭದಲ್ಲಿ ಉಪಶ್ಲಿತರಿರುತ್ತಾರೆ

ಅದೇ ದಿನ ಅವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ಬಳಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ಶಿಕ್ಷಣ ಮತ್ತು ಸಂಶೋಧನಾ ಕೇಂದ್ರಕ್ಷೆ ಭೇಟಿ ನೀಡಲಿದ್ಲಾರೆ

ಈ ನಿಟ್ಟನಲ್ಲಿ ಟೋಲ್ ಕೇಂದ್ರಗಳಲ್ಲಿ ವಾಪನಗಳ ಸುಗಮ ಸಂಚಾರಕ್ಕೆ ಭಾರತೀಯ ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರ ಎಲ್ಲ ರೀತಿಯ ಅಗತ್ಯ ವ್ಯವಸ್ಥೆಗಳನ್ನು ಮಾಡಿಕೊಂಡಿದೆ ಎಂದು ಸಚಿವಾಲಯ ತಿಳಿಸಿದೆ ಫಾಸ್ಟ್ಯಾಗ್ ಅಳವಡಿಸಿಕೊಳ್ಳುವುದರಿಂದ ಸಮಯದ ಜೊತೆಗೆ ಇಂಧನದ ಉಳಿತಾಯವೂ ಆಗಲಿದೆ

ಅಮೆಜಾನ್ ಫ್ಲಿಪ್ ಕಾರ್ಟ್ ಮತ್ತು ಸ್ಟಾಪ್ಡೀಲ್ ಮೂಲಕವೂ ಆನ್ಲೈನ್ನಲ್ಲಿ ಪಡೆದುಕೊಳ್ಳಬಹುದಾಗಿದೆ ಎಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ತಿಳಿಸಿದೆ ಕೊರೋನಾ ಸಾಂಕ್ರಾಮಿಕದಿಂದಾಗಿ ಉಂಟಾಗಿರುವ ಜಾಗತಿಕ ಆರೋಗ್ಯ ಬಿಕ್ಕಟ್ಟು ನಿವಾರಣೆಗೆ ರೋಗ ನಿರೋಧಕ ಶಕ್ತಿ ಹೆಚ್ನಿಸುವಿಕೆ ಸೇರಿದಂತೆ ಪಲವು ್ರಮಗಳನ್ನು ಆಯುಷ್ ಸಚಿವಾಲಯ ಕ್ಷೆಗೊಂಡಿದೆ ಸ್ತಯಂ ರಕ್ಷಣೆ ಮಾರ್ಗಸೂಚಿ ಪ್ರಕಟಿಸುವುದರ ಜೊತೆಗೆ ಆಧುನಿಕ ಮತ್ತು ಪಾರಂಪರಿಕ ಔಷಧೀಯ ಪದ್ಗತಿಗಳ ಸಮ್ನಿಳಿತ ಮೊದಲಾದ ಉಪಕ್ರಮಗಳನ್ನು ಸಚಿವಾಲಯ ಕ್ಷೆಗೊಂಡಿತ್ತು ಯಾವುದೇ ಲಸಿಕೆ ಲಭ್ಯವಾಗದ ಸಂದರ್ಭದಲ್ಲಿ ಆಯುರ್ವೇದ ಯೋಗದ ಜೊತೆಗೆ ಆಧುನಿಕ ಟಿಷಧಗಳೊಂದಿಗೆ ಸೋಂಕಿಗೆ ಚಿಕಿತ್ಸೆ ನೀಡುವತ್ತ ಸಚಿವಾಲಯ ಪ್ರಯತ್ನ ನಡೆಸಿದೆ

ರೋಗ ನಿರೋಧಕ ಶಕ್ತಿಗಾಗಿ ಆದ್ಯತೆಯ ಗುಂಪುಗಳನ್ನು ಗುರುತಿಸಲು ಹಾಗೂ ಲಸಿಕೆ ಲಭ್ಯವಾದ ಕೂಡಲೇ ಶ್ವರಿತವಾಗಿ ಮತ್ತು ಅದನ್ನು ಸಮನಾಗಿ ವಿತರಣೆ ಮಾಡುವುದನ್ನು ಖಾತರಿಪಡಿಸಿಕೊಳ್ಳಲು ಸರಕಾರ ಕಳೆದ ಕೆಲವು ತಿಂಗಳುಗಳಿಂದ ವ್ಯಾಪಕವಾಗಿ ಪ್ರಯತ್ನಗಳನ್ನು ಮಾಡಿದೆ ಎಂದು ಕೇಂದ್ರ ಆರೋಗ್ಯ ಸಚಿವ ಡಾ ಪರ್ಷವರ್ಧನ್ ತಿಳಿಸಿದ್ದಾರೆ

ಇದರಲ್ಲಿ ಆರೋಗ್ಯ ಕಾರ್ಯಕರ್ತರು ಮುಂಚೂಣಿ ಕಾರ್ಮಿಕರು ಹಾಗೂ ನೈರ್ಮಲ್ವ ಸಿಬ್ಬಂದಿ ಸೇರಿದ್ದಾರೆ ಒಟ್ಟಿನಲ್ಲಿ ದೇಶದಲ ಎಲ್ಲ ನಾಗರಿಕರಿಗೂ ಕೊರೊನಾ ಲಸಿಕೆ ಲಭ್ಯವಾಗುವ ರೀತಿಯಲ್ಲಿ ಸರಕಾರ ಕ್ರಮಗಳನ್ನು ಕೈಗೊಳ್ಳುತ್ತಿದೆ ಎಂದು ಸಚಿವರು ಪೇಳಿದ್ದಾರೆ

ಮುಕ್ತ ನ್ಯಾಯಸಮ್ಮತ ಪಾಗೂ ಶಾಂತಿಯುತ ಮತದಾನಕ್ಕೆ ಚುನಾವಣಾ ಆಯೋಗ ಎಲ್ಲ ರೀತಿಯ ಅಗತ್ಯ ಸಿದ್ದತೆಗಳನ್ನು ಮಾಡಿಕೊಂಡಿದೆ

ಗುವಾಪಟಿಯ ಅಮಿಂಗಾಂವ್ಗೆ ಇಂದು ಭೇಟಿ ನೀಡಲಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಪಲವಾರು ಅಭಿವೃದ್ದಿ ಯೋಜನೆಗಳಿಗೆ ಚಾಲನೆ ನೀಡಲಿದ್ದಾರೆ ಗುವಾಪಟಿಯ ಎರಡನೇ ವೈದ್ಯಕೀಯ ಕಾಲೇಜು ಸ್ವಾಪನೆಯ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಅವರು ಪಾಲ್ಗೊಳ್ಳಲಿದ್ದಾರೆ ಅಲ್ಲದೆ ಅಸೊಮ್ ದರ್ಶನ್ ಯೋಜನೆಯಡಿ ನವಘರ್ಗಾಗಿ ಪಣಕಾಸಿನ ನೆರವನ್ನು ಸಹ ವಿತರಿಸಲಿದ್ದಾರೆ ಅಸ್ಲಾಂ ಮುಖ್ಯಮಂತ್ರಿ ಸರ್ಬಾನಂದ್ ಸೊನೊವಾಲ್ ಮತ್ತು ಅವರ ಸಂಪುಟದ ಸಹೋದ್ಯೋಗಿಗಳು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಸಮಾರಂಭ ಉದ್ವೇಶಿಸಿ ಅಮಿತ್ ಶಾ ಭಾಷಣ ಕೂಡ ಮಾಡಲಿದ್ದಾರೆ ಈ ಮಧ್ಯೆ ಗುವಾಹಟಿ ಭೇಟಿಯ ವೇಳೆ ಅವರು ಆ ರಾಜ್ಯದ ಬಿಜೆಪಿ ಪಕ್ಷದ ನಾಯಕರೊಂದಿಗೂ ಸಭೆ ನಡೆಸಲಿದ್ದಾರೆ

ಆಕಾಶವಾಣಿಗೆ ನೀಡಿದ ವಿಶೇಷ ಸಂದರ್ಶನದಲ್ಲಿ ಅವರು ಈ ಹೆದ್ದಾರಿ ದೇಶದ ವಿವಿಧ ಭಾಗಗಳನ್ನು ಸಂಪರ್ಕಿಸಲಿವೆ ಎಂದು ಹೇಳಿದರು

ಎರಡನೇ ಟೆಸ್ಟ್ಗಾಗಿ ಭಾರತ ತಂಡದಲ್ಲಿ ನಾಲ್ಕ ಬದಲಾವಣೆ ಮಾಡಲಾಗಿದ್ದು ಚೊಚ್ಚಲ ಪಂದ್ಯವಾಡುತ್ತಿರುವ ಶುಭಮನ್ ಗಿಲ್ ಮತ್ತು ಮೊಹಮ್ಮದ್ ಸಿರಾಜ್ ಅವರ ಜೊತೆಗೆ ರವೀಂದ್ರ ಜಡೇಜಾ ಮತ್ತು ರಿಷಬ್ ಪಂತ್ ಅವರಿಗೆ ಅವಕಾಶ ಕಲ್ಪಿಸಲಾಗಿದೆ ಖಾಯಂ ನಾಯಕ ವಿರಾಟ್ ಕೊಪ್ಲಿ ಅನುಪಶ್ಥಿತಿಯಲ್ಲಿ ಅಜಿಂಕ್ಯ ರಹಾನೆ ಭಾರತ ತಂಡವನ್ನು ಮುನ್ನಡೆಸುತ್ತಿದ್ದಾರೆ